ಜಂಟಯಾಗಿ ಈ ಸಾಲಿನ ಅರ್ಥಿಕ ನೊಬೆಲ್ ಪ್ರಶ್ತಿ ಗೆದ್ದ ಭಾರತೀಯ ಮೂಲದ ಆಮೆರಿಕಾ ಪ್ರಜೆ ಆಭಿಜಿತ್ ಬ್ಲಾನರ್ಜೆ

ಬ್ಲಾಂಕ್ ಬೆಳವಣಿಗೆಗಳನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂದು ಮಧ್ಯಾಷ್ನದಿಂದ ಬಿಲ್ ಬಂದ ನಂತರ ಶುಲ್ಕ ವಾವತಿ ಮಾಡಲಾಗುವ ಅಂದರೆ ಪೋಸ್ಟ್ ಪೇಯ್ಡ್ ಮೊಬೈಲ್ ಸೇವೆಗಳನ್ನು ಪುನರ್ ಸ್ಥಾಪನೆ ಮಾಡಲಾಗಿದೆ ಈಗ ಕಣಿವೆಯಲ್ಲಿ ಎಲ್ಲ ಸಂಜಾರಿ ಪೋಸ್ಟ್ ಪೇಯ್ಡ್ ಪೋನ್ಗಳ ಸೇವೆ ಸಹಜವಾಗಿ ಕಾರ್ಯ ನಿರ್ವಒಸುತ್ತಿವೆ ಕಣಿವೆಯಲ್ಲಿ ಪ್ರವಾಸಿಗಳ ಸಂಚಾರದ ಮೇಲಿನ ನಿರ್ಬಂಧ ತೆರೆವು ಮಾಡುವ ಸರ್ಕಾರದ ನಿರ್ಧಾರದ ಬೆನ್ನಲ್ಲೇ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಈ ಮಧ್ಯೆ ಮೊಬೈಲ್ ಕೋನ್ ಸೇವೆಯನ್ನು ಪುನರ್ ಸ್ಥಾಪನೆ ಮಾಡಿರುವ ಒನ್ನೆಲೆಯಲ್ಲಿ ಪೊಲೀಸರು ಮತ್ತು ಭದ್ರತಾ ಪಡೆಗಳನ್ನು ವಲಯದಲ್ಲಿ ನಿಯುತ್ತಿಗೊಳಿಸಲಾಗಿದೆ ಕಣಿವೆಯಲ್ಲಿ ಕಾನೂನು ಮತ್ತು ಸುವ್ಧವಸ್ಥೆಯ ಖಾತ್ರಿಗಾಗಿ ಎಲ್ಲ ತ್ರಮ ಕೈಗೊಳ್ಳಲಾಗಿದೆ ಎಂದು ಜಮ್ಮ ಮತ್ತು ಕಾಶ್ಮೀರದ ಪೊಲೀಸ್ ಮಹಾ ನರ್ದೇಶಕ ದಿಲ್ ಬಾಗ್ ಸಿಂಗ್ ತಿಳಿಸಿದ್ದಾರೆ ಪಾಕಿಸ್ತಾನ ಆರ್ಥಿಕಾ ಕ್ರಿಯಾ ಕಾರ್ಪಡೆಯಿಂದ ಎಫ್ಎಟಿಎಫ್ ಶೀವ್ರ ಒತ್ತಡ ಎದುರಿಸುತ್ತಿದೆ ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಹೇಳಿದ್ದಾರೆ ಎಫ್ಎಟಿಎಫ್ ಅಂತರಾಷ್ಟೀಯ ಆರ್ಥಿಕ ವ್ವವಸ್ಥೆಯ ಏಕ್ಕತೆಗಾಗಿ ಅಕ್ರಮ ಪಣ ರವಾನೆ ಭಯೋತ್ಪಾದನಾ ಚಟುವಟಕೆಗಳಿಗೆ ಧನಸಪಾಯದ ವಿರುದ್ಧ ಹೋರಾಡುವ ಸಂಸ್ಥೆಯಾಗಿದ್ದು ಪ್ಕಾರಿಸ್ನಲ್ಲಿ ಸಭೆ ನಡೆಯುಕ್ತಿದೆ ಪಾಕಿಸ್ತಾನ ಎಫ್ಎಟಎಫ್ ಅಧಿಕಾರಿಗಳಿಂದ ತೀವ್ರ ಒತ್ತಡ ಎದುರಿಸುತ್ತಿದೆ ಎಂದು ಧೋವಲ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಭಯೋತ್ವಾದನಾ ವಿರೋಧಿಪಡೆ ಮತ್ತು ವಿಶೇಷ ಕಾರ್ಪಡೆಗಳ ಮುಖ್ಯಸ್ಥರ ಸಮಾವೇಶ ಉದ್ದೇಶಿಸಿ ಅವರು ಮಾತನಾಡುತಿದ್ದರು ಯುದ್ಧದ ಆರ್ಥಿಕ ಮತ್ತು ಮನುಕುಲುದ ಮೇಲಿನ ಅಪಾರ ಪರಿಣಾಮದಿಂದಾಗಿ ಯಾವುದೇ ದೇಶ ಇಂದು ಕದನಕ್ಕೆ ಸಿದ್ಧವರುವುದಿಲ್ಲವೆಂದು ಅಮರು ಹೇಳಿದರು ಜಮ್ಮ ಮತ್ತು ಕಾಶ್ಮೀರ ಪಾಗೂ ಲಡಾಕ್ ಅಭಿವ್ಯದ್ಧಿಯ ಪಥದಲ್ಲಿ ಸಾಗಿವೆ ಎಂದು ಪ್ರಧಾನಿ ನರಂದ್ರ ಮೋದಿ ಹೇಳಿದ್ದಾರೆ ಪರಿಯಾಣದ ಬಲ್ಲಾಬ್ ಗರ್ ನಲ್ಲಿಂದು ಪ್ರಥಮ ಚುನಾವಣಾ ಪ್ರಜಾರ ರ್ಕಾಲಿ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ಜಮ್ಮ ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನ ರದ್ದಕಿ ಕುರಿತಂತೆ ಪ್ರತಿಪಕ್ಷಗಳ ನಡೆಯನ್ನು ಪ್ರಧಾನಿ ಟೀಕಿಸಿದರು

ಜನರು ನೀಡಿದ ಬೃಹತ್ ಜನಾದೇಶ ಇಂಥ ನಿರ್ಧಾರ ಕೈಗೊಳ್ಳಲು ತಮಗೆ ಬಲ ನೀಡಿದೆ ಎಂದು ಪ್ರಧಾನಿ ಹೇಳಿದರು ಮತ್ತೆ ಅಧಿಕಾರಕ್ಕೆ ಬಂದರೆ ವಿಶೇಷ ಸ್ಥಾನಮಾನ ಮರು ಸ್ಥಾಪಿಸುವುದಾಗಿ ಕಾಂಗ್ರೆಸ್ ಬಹಿರಂಗವಾಗಿ ಹೇಳಲಿ ಎಂದು ಅವರು ಸವಾಲು ಪಾಕಿದರು

ಎನ್ ಎಕ್ಸ್ ಆಕ್ರಮ ಪಣ ರವಾನೆ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕ ಹಾಗೂ ಕೇಂದ್ರದ ಮಾಜಿ ಸಚವ ಪಿ ಚದಂಬರಂ ಅವರನ್ನು ಬಂಧಿಸಲು ಅನುಮತಿ ಕೋರಿ ಜಾರಿ ನಿರ್ದೇಶನಾಲಯ ಸಲ್ಲಿಸಿರುವ ಆರ್ಜಿಯ ತೀರ್ಪನ್ನು ದೆಪಲಿ ನ್ಯಾಯಾಲಯ ನಾಳಿಗೆ ಕಾಯ್ದರಿಸಿದೆ ಜಾರಿ ನಿರ್ದೇಶನಾಲಯ ವಾರೆಂಟ್ಗಾಗಿ ಶುಕ್ರವಾರ ಮನವಿ ಸಲ್ಲಿಸಿತ್ತು

ಚಿದಂಬರಂ ಅವರನ್ನು ಕಸ್ಟಡಿಗೆ ಪಡೆದು ಎಚಾರಣೆ ನಡೆಸುವ ಅಗತ್ಯವಿದೆ ಎಂದು ಸುಪ್ರೀಂಕೋರ್ಟ್ ಕೂಡ ಅಭಿಪ್ರಾಯಷ್ಟುದೆ ಎಂದು ಜಾರಿ ನಿರ್ದೇಶನಾಲಯದ ಪರ ವಕಾಲತ್ತು ವಹಿಸಿರುವ ಸಾಲಿಸಿಟರ್ ಜನರಲ್ ಶುಷಾರ್ ಮೆಪ್ತಾ ಅವರು ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಅಜಯ್ ಕುಮಾರ್ ಕುಪಾರ್ ಅವರಿಗೆ ನಿವೇದಿಸಿಕೊಂಡರು

ಎನ್ ಎಕ್ಸ್ ಮಾಧ್ಯಮ ಭ್ರಷ್ಟಾಚಾರ ಪಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ದಾಖಲಿಸಿಕೊಂಡಿರುವ ಪ್ರಕರಣದಲ್ಲಿ ಪಿ

ರಾಷ್ಟೀಯ ವೈದ್ಯಕೀಯ ಆಯೋಗಕ್ಕೆ ಸದಸ್ಯರ ಆಯ್ಕೆ ಪ್ರಕ್ರಿಯೆ ದೆಪಲಿಯಲ್ಲಿ ಆರಂಭವಾಗಿದೆ ಈ ಆಯೋಗ ದೇಶದಲ್ಲಿ ಗುಣಮಟ್ಟದ ಮತ್ತು ಕೈಗೆಬುಕುವ ವೈದ್ಯಕೀಯ ಶಿಕ್ಷಣದ ಪ್ರವೇಶವನ್ನು ಸುಧಾರಿಸುವ ಮತ್ತು ಸಮರ್ಪಕ ಮತ್ತು ಗುಣಮಟ್ಟದ ವೈದ್ಯಕೀಯ ವ್ಯಕ್ತಿಪರರ ಲಭ್ಯತೆಯನ್ನು ಖಾತರಿಪಡಿಸುವ ಗುರಿ ಹೊಂದಿದೆ

ಪರ್ಷವರ್ಧನ್ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಯಿತು

ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಪರ್ಷವರ್ಧನ್ ಅಯೋಗವು ವೈದ್ಯಕೀಯ ಶಿಕ್ಷಣದಲ್ಲಿ ಐತಿಹಾಸಿಕ ಸುಧಾರಣೆ ತರಲಿದೆ ಎಂದು ಬಣ್ಣಿಸಿದರು ಪಂಜಾಬ್ ಮತ್ತು ಮಹಾರಾಷ್ಟ ಸಪಕಾರಿ ಬ್ಯಾಂಕ್ ಪಿಎಂಸಿ ಪ್ರಕರಣವನ್ನು ಕೇಂದ್ರ ಸರ್ಕಾರ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಕೇವಣಿದಾರರ ಪಣವನ್ನು ಮರಳಿಸುವುದನ್ನು ಖಾತ್ರಿಪಡಿಸಲು ಪ್ರಯತ್ನಿಸುತ್ತಿದೆ ಎಂದು ಕೇಂದ್ರ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಸಾರ್ವಜನಿಕ ವಲಯದ ಬ್ಯಾಂಕ್ ಗಳ ಮುಖ್ಯಸ್ಥರ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರ್

ಐ ಗ್ರಾಹಕರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಈ ಸಮಸ್ಕೆಯನ್ನು ಆದಪ್ಟು ಶೀಘ್ರ ಪರಿಪರಿಸುವ ಪ್ರಯತ್ನ ಮಾಡುವುದಾಗಿ ಪದೇ ಪದೇ ಹೇಳಿದೆ ಎಂದು ತಿಳಿಸಿದರು ಬ್ಡಾಂಕ್ಗಳ ಎಲೀನ ಕುರಿತಂತೆ ಮಾತನಾಡಿದ ಪಣಕಾಸು ಸಚವರು ಎಲ್ಲವೂ ಸುಗಮವಾಗಿ ಸಾಗಿದೆ ಎಂದರು ಬ್ಯಾಂಕ್ ಗಳಲ್ಲಿ ಸಾಕಷ್ಟು ಪಣದ ಪರಿವಿದ್ದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ವಿಮೆಗಳು ಅಂದರೆ ಎಂ ಎಸ್ ಎಂ ಇ ಗಳಿಗೆ ಬೃಹತ್ ಸಾಂಸ್ಥಿಕ ಸಂಸ್ಥೆಗಳಿಂದ ಬಾಕಿ ಇರುವ ಷಣವನ್ನು ಕೊಡಿಸುವ ಪ್ರಯತ್ನಗಳೂ ಸಾಗಿವೆ ಎಂದರು ಸಾಂಸ್ಥಿಕ ವ್ಯಮಾರಗಳ ಸಚಿವಾಲಯಕ್ಕೆ ಬೃಹತ್ ಸಾಂಸ್ಥಿಕ ಸಂಸ್ಥೆಗಳು ಸಲ್ಲಿಸಿರುವ ರಿಟರ್ನ್ಸ್ಗಳಲ್ಲಿ ಎಂಎಸ್ ಎಂ ಇ

ಎಸ್ ಎಂ ಇ ಗಳ ಬಾಕಿ ಕೊಡಿಸುವ ಪ್ರಯತ್ನದ ಭರವಸೆ ನೀಡಿದರು

ದೆಹಲಿಯಲ್ಲಿಂದು ಭಾರತ ಇಂಧನ ವೇದಿಕೆಯ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು

ಜಿಎಸ್ಟಿ ಆಡಳಿತದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಸೇರ್ಪಡೆ ಪರಿಗಣಿಸುವಂತೆ ಪ್ರಧಾನ್ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿ ಮಾಡಿದರು ಪ್ರಸಕ್ತ ಆರ್ಥಿಕ ವರ್ಷದಲ್ಲೇ ತರಾಂಗತರಗಳ ಪರಾಜು ಪ್ರಕ್ರಿಯೆ ನಡೆಯಲಿದ್ದು ತರಾಂಗತರಗಳ ಬೆಲೆಯಲ್ಲಿನ ಸುಧಾರಣೆ ಭರವಸೆಯನ್ನು ಈಡೇಸಲಾಗುವುದು ಎಂದು ದೂರಸಂಪರ್ಕ ಸಚಿವ ರವಿ ಶಂಕರ್ ಪ್ರಸಾದ್ ಘೋಷಿಸಿದ್ದಾರೆ ದೂರಸಂಪರ್ಕ ಉದ್ದಮ ಅನುಭವಿಸುತ್ತಿರುವ ಸಂಕಷ್ಟ ಹಾಗೂ ಸವಾಲುಗಳ ಅರಿವು ಸರ್ಕಾರಕ್ಕಿದೆ ಎಂದ ಸಚಿವರು ಜ ಈ ಕಾಲದ ಅಮ್ತ್ತಕತೆಯಾಗಿದ್ದು ಈಗಾಗಲೇ ಪ್ರಯೋಗಾತ್ಮಕವಾಗಿ ಅನುಮತಿ ನೀಡಲಾಗಿದೆ ಎಂದರು ಸರ್ಕಾರ ಭಾರತವನ್ನು ಪ್ರಮುಖ ಮಾಹಿತಿ ಆರ್ಥಿಕತೆಯನ್ನಾಗಿ ಪರಿವರ್ತಿಸಲು ಬದ್ಧವಾಗಿದೆ ಆದರೆ ಮಾಹಿತಿ ಸಾರ್ವಭೌಮತೆಯಲ್ಲಿ ಯಾವುದೇ ರಾಜಿಗೆ ಸಿದ್ಧವಿಲ್ಲ ಎಂದರು ಮಧ್ಯಪ್ರದೇಶದ ಹೊಸಾಂಗಾಬಾದ್ ಜಿಲ್ಲೆಯಲ್ಲಿ ನಡೆದ ಕಾರು ಅಪಘಾತದಲ್ಲಿ ನಾಲ್ಕು ರಾಷ್ಟೀಯ ಮಟ್ಟದ ಪಾಃ ಆಟಗಾರರು ಮೃತಪಟ್ಟದ್ದು ಇತರ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಲ್ಲ ಗಾಯಾಳುಗಳನ್ನೂ ಪತ್ತಿರದ ಆಸ್ತ್ರೆಗೆ ದಾಖಲಿಸಲಾಗಿದೆ ಒಬ್ಲನ ಸ್ವಿತಿ ತೀರಾ ಚಿಂತಾಜನಕವಾಗಿದೆ

ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಸೌರವ್ ಗಂಗೂಲಿ ಅವರು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ನೂತನ ಅಧ್ಯಕ್ಷರಾಗಲಿದ್ದಾರೆ ಇಂದು ಮಧ್ಯಾಷ್ನ ಬಿಸಿಪಿನ ನೂತನ ಆಡಳಿತ ಮುಖ್ಯಸ್ಥರ ಕುರಿತಂತೆ ಘೋಷಣೆ ಮಾಡಿ ಟ್ವೀಟ್ ಮಾಡಿರುವ ಬಿಸಿಪಿ ಸದಸ್ಯ ರಾಜೀವ್ ಶುಕ್ಷ ಬಹುತೇಕ ಸದಸ್ಯರುಗಳನ್ನು ಅವಿರೋಧವಾಗಿ ಆಯ್ಲಿಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಸೌರವ್ ಗಂಗೂಲಿ ಆಧ್ಯಕ್ಷರಾಗಿ ಬಿಟಿಸಿಐ ಅನ್ನು ಮುನ್ನಡೆಸಲಿದ್ದು ಜೈ ಶಾ ಕಾರ್ಯದರ್ಶಿಯಾಗಿ ಅರುಣ್ ದುಮಾಲ್ ಖಜಾಂಜಿಯಾಗಿ ಆಯ್ಲೆ ಯಾಗಿದ್ದಾರೆ